ಕೊರೋನಾ ಸೋಂಕು ತಡೆಗೆ ಆರೋಗ್ಗ ಸೇತು ಆ್ಕಪ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಧಿಕಾರಿಗಳಿಗೆ ಸಚಿವ ಡಾ

ಸುಧಾಕರ್ ಸೂಚನೆ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿಂದು ಮಲ್ಲಿಸ್ವೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕು ಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಆರೋಗ್ಯ ಕ್ಷೇತ್ರದ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು

ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ಮೂರು ಸಾವಿರ ರೂಪಾಯಿ ವಿಶೇಷ ಮ್ರೋತ್ಸಾಹ ಧನ ನೀಡುತ್ತಿದೆ ಎಂದು ಯಡಿಯೂರಪ್ಪ ತಿಳಿಸಿದರು

ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೋಂಕು ತಟೆಗಟ್ಟುವಲ್ಲಿ ಆರೋಗ್ಯ ಸೇತು ಆ್ಯಪ್ ಮಹತ್ವದ ಅಸ್ತವಾಗಿದೆ

ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂದು ಸೂಚಿಸಿದರು ರಾಜ್ಯದಲ್ಲಿ ಲಾಕ್ಡೌನ್ ನಿಂದಾಗಿ ಆರ್ಥಿಕ ಸಂಕಷ್ಷಕ್ಷೆ ಸಿಲುಕಿರುವ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಮುಖ್ಚಿಮಂತ್ರಿ ಬಿ ಎಸ್

ಗಿರೀಶ್ ತಿಳಿಸಿದ್ದಾರೆ

ಹಿರೇಮಕ ತಿಳಿಸಿದ್ದಾರೆ

ಧಾರವಾಡ ಜಿಲ್ಲೆಯಲ್ಲಿ ಇಂದು ಐದು ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು ಇಮೆಲ್ಲ ತೆಲಂಗಾಣ ಹಾಗೂ ಮಹಾರಾಷ್ಟ ಪ್ರಯಾಣ ಓನ್ನೆಲೆ ಹೊಂದಿದ್ದಾರೆ ಎಂದು ಜಿಲ್ಲಾಧಿಕಾರಿ ದೀಪಾ ಚೋಳನ್ ತಿಳಿಸಿದ್ದಾರೆ

ಉಳಿದವರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಅವರು ಹೇಳಿದರು

ರೂಪೇಶ್ ತಿಳಿಸಿದ್ದಾರೆ

ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ ಕಭೇರಿಗಳಲ್ಲಿ ಅನಗತ್ಯ ಜನಜಂಗುಳಿ ತಪ್ಪಿಸಿ ಸುರಕ್ಷಿತ ವಾತಾವರಣ ಕಲ್ಪಿಸಲು ದಿನದಲ್ಲಿ ಮೂರು ಪಾಳಿಯಲ್ಲಿ ಕೆಲಸ ಹಂಚಲು ಇಲಾಖಾ ಮುಖ್ಯಸ್ಥರಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ಗಳಿಗೆ ಆಡಳಿತಾತ್ಮಕ ಸಮಿತಿಗಳ ರಚನೆಗೆ ಸಂಬಂಧಿಸಿದ ತಿದ್ದುಪಡಿಯನ್ನೂ ತರಲಾಗುವುದು ಎಂದು ಹೇಳಿದರು ಈ ಮೊದಲು ಎಪಿಎಂಸಿ ತಿದ್ದುಪಡಿಯನ್ನು ಬೆಂಬಲಿಸುತ್ತಿದ್ದ ಪ್ರತಿಪಕ್ಷ ಕಾಂಗ್ರೆಸ್ ನಾಯಕರು ಈಗ ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದು ಅವರು ಟೀಕಿಸಿದರು ಕೊರೋನಾ ವೈರಾಣು ಸೋಂಕು ತಡೆಗೆ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಎಂದು ಈಶ್ವರಪ್ಪ ತಿಳಿಸಿದರು

ವಿಕಾಸಸೌಧದಲ್ಲಿಂದು ರಾಜ್ಯ ಸಾರಿಗೆ ಸಂಸ್ಥೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಆಟೋ ಮತ್ತು ಕ್ಯಾಬ್ ಜಾಲಕರು ಅರ್ಥಿಕ ನೆರವು ಪಡೆದುಕೊಳ್ಳಲು ಜಾಲನಾ ಪತ್ರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ನೀಡಬೇಕು ಎಂದು ಹೇಳಿದರು ಚಾಮರಾಜನಗರ ಜಿಲ್ಲೆಯ ಮಲೆಮಪದೇಶ್ವರ ಮತ್ತು ಕಾವೇರಿ ವನ್ಯಧಾಮಗಳ ನಡುವೆ ಇರುವ ಚಂಗಡಿ ಗ್ರಾಮ ಸ್ಥಳಾಂತರ ಹಾಗೂ ಮನರ್ ವಸತಿಗೆ ಗ್ರಾಮಸ್ಥರು ಸಪಕರಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಪಾಗೂ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಮನವಿ ಮಾಡಿದ್ದಾರೆ ಚಂಗಡಿ ಗ್ರಾಮದಲ್ಲಿಂದು ನಡೆದ ಗ್ರಾಮಸ್ಥರ ಸಭೆಯಲ್ಲಿ ಮಾತನಾಡಿದ ಅವರು ಸ್ಥಳಾಂತರಗೊಳ್ಳುವ ಗ್ರಾಮಸ್ಥರಿಗೆ ಕೃಷಿ ಭೂಮಿ ಹಾಗೂ ಬದುಕು ಕಟ್ಟಿಕೊಡುವ ಯೋಜನೆಗಳನ್ನು ಸರ್ಕಾರದ ಆದೇಶದ ಅನುಸಾರ ಅನುಷ್ಯಾನಗೊಳಿಸಲಾಗುತ್ತದೆ ಎಂದು ಹೇಳಿದರು ಸಭೆಯಲ್ಲಿ ಶಾಸಕರಾದ ಎನ್ ಮಹೇಶ್ ಆರ್ ನರೇಂದ್ರ ಪಾಲ್ಗೊಂಡಿದ್ದರು ನಾಳೆಯಿಂದ ಮೈಸೂರಿನಲ್ಲಿ ರೈಲು ಸಂಚಾರ ಆರಂಭವಾಗಲಿದ್ದು

ಸೋಮಶೇಖರ್ ಇಂದು ಪ್ರಯಾಣಿಕರ ಸುಗಮ ಸಂಚಾರ ವ್ಯವಸ್ಥೆ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಪ ಶಾಸಕ ನಾಗೇಂದ್ರ ರೈಲ್ವೆ ಅಧಿಕಾರಿಗಳು ಉಪಶ್ಥಿತರಿದ್ದರು ಸದ್ಯದ ಪರಿಶ್ಥಿತಿಯಲ್ಲಿ ಮೈಸೂರು ಬೆಂಗಳೂರು ನಡುವೆ ರೈಲು ಸಂಚರಿಸಲಿದೆ

ಎಸ್ ಯಡಿಯೂರಪ್ಪ ಇಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಪವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರೊಂದಿಗೆ ಇಂದು ವಿಡಿಯೋ ಕಾನ್ಫರೆನ್ಸ್ ನಡೆಸಿದರು ಪಶ್ಚಿಮಘಟ್ಟವನ್ನು ಸೂಕ್ಷ್ಮ ಪರಿಸರ ಪ್ರದೇಶವೆಂದು ಘೋಷಿಸುವ ಕುರಿತು ಇಬ್ಬರೂ ನಾಯಕರು ಚರ್ಚಿಸಿದರು

ಭರತ್ಕುಮಾರ್ ತಿಳಿಸಿದ್ದಾರೆ

ಇದೇ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಮತ್ತೋರ್ವ ಕೃಷಿ ಪವಾಮಾನ ಶಾಸ್ತ್ರ ವಿಭಾಗದ ವಿಷಯ ತಜ್ಞ ಕೆ ಎಂ ಪ್ರವೀಣ್ ರೈತರಿಗೆ ಭಿತ್ತನೆ ಬೀಜ ಬೆಳೆ ರಕ್ಷಣೆ ಹಾಗೂ ಕೊಯ್ಲು ಕುರಿತು ಮುನ್ಲೂಚನೆ ನೀಡಲು ಪವಾಮಾನ ಘಟಕಗಳು ಸಪಕಾರಿಯಾಗಲಿವೆ ಎಂದು ತಿಳಿಸಿದರು

ಸಹಾಯಕ ನಿಯಂತ್ರಕ ಮಧುಕರ್ ಆರ್ ಘೋಡಕೆ ದಾಳಿ ನೇತೃತ್ವವನ್ನು ವಹಿಸಿದ್ದರು ಸಿದ್ದಪ್ಪ ಪೂಜಾರ ವೆಂಕಟೇಶ ತಿಳಿಗೊಳ ಎಸ್

ಹಿರೇಮಠ ತಂಡದ ಇತರ ಅಧಿಕಾರಿಗಳಾಗಿದ್ದಾರೆ

ತುಮಕೂರು ಜಿಲ್ಲೆಯ ಮುಸ್ಲಿಂ ಬಾಂಧವರು ರಂಜಾನ್ ಮಾಸದ ಕೊನೆ ಶುಕ್ರವಾರ ಹಾಗೂ ಪಬ್ಲದ ದಿನದಂದು ಲಾಕ್ಡೌನ್ ಓನ್ನೆಲೆಯಲ್ಲಿ ಮಹೀದಿ ದರ್ಗಾ ಈದ್ಗಾ ಮೈದಾನಗಳಲ್ಲಿ ಸಾಮೂಹಕ ಪ್ರಾರ್ಥನೆ ನಡೆಸದೆ ಮನೆಯಲ್ಲಿಯೇ ಪ್ರಾರ್ಥನೆ ಸಲ್ಲಿಸಬೇಕು ಎಂದು ಜಿಲ್ಲಾ ವಕ್ಫ್ ಅಧಿಕಾರಿ ಸಾದಿಖಾ ಪರ್ವಿನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಚಿಕ್ಕಮಗಳೂರಿನಲ್ಲಿಂದು ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಮಣ್ಯತಿಥಿಯನ್ನು ಆಚರಿಸಿದರು

ಕೊಡಗು ಜಿಲ್ಲೆಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸೂಕ್ಷ್ಮಾಣುಜೀವಿ ವಿಭಾಗದಲ್ಲಿ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ವಚ್ಚದಲ್ಲಿ ನಿರ್ಮಿಸಿರುವ ಪ್ರಯೋಗಾಲಯವನ್ನು ಉಸ್ತುವಾರಿ ಸಚಿವ ವಿ ಸೋಮಣ್ಣ ನಾಳೆ ಉದ್ವಾಟಿಸಲಿದ್ದಾರೆ

ಉಡುಪಿ ಜಿಲ್ಲೆ ಶಂಕರನಾರಾಯಣ ಗ್ರಾಮ ಪಂಜಾಯತ್ ವ್ಯಾಪ್ತಿಯ ವಿಕಲಜೇತನರಿಗೆ ಹಮ್ಮಿಕೊಂಡಿದ್ದ ಸಮುದಾಯ ಆಧಾರಿತ ಔದ್ಯೋಗಿಕ ತರಬೇತಿ ಕಾರ್ಯತ್ರಮವನ್ನು ಜಿಲ್ಲಾ ಅಂಗವಿಕಲರ ಕಲ್ಮಾಣ ಅಧಿಕಾರಿ ಚಂದ್ರ ನಾಯ್ಕ್

ವಿಕಲಚೇತನರಿಗೆ ಅವಕಾಶ ಕಲ್ಪಿಸುವುದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಹೇಳಿದರು